ತ್ರೀರಾಮನ ಅದ್ದುತ ವ್ಯಕ್ತಿತ್ವ ಯುಗಯುಗಗಳಗೆ ಪ್ರೇರಣಾದಾಯಕವಾಗಿದೆ ರಾಮ ಎನ್ನುವುದು ಭಾರತದ ಶಕ್ತಿ ಭಾರತದ ಮರ್ಯಾದೆ ಆತನ ಜನ್ನಭೂಮಿಯಲ್ಲಿ ಭವ್ದ ಮಂದಿರ ನಿರ್ಮಾಣದ ಕನಸು ನನಸಾಗಿರುವುದು ಭಾರತದ ಸಂಕಲ್ಪ ಶಕ್ತಿಯನ್ನು ಸಾಬೀತು ಪಡಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇಂದು ಬಹು ನಿರೀಕ್ಷಿತ ಶ್ರೀರಾಮ ಜನ್ಜಭೂಮಿ ಮಂದಿರದ ಭೂಮಿಪೂಜೆ ನೆರವೇರಿಸಿದ ನಂತರ ನಡೆದ ವೇದಿಕೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಾರತೀಯರ ಈ ಸಂಕಲ್ಪ ಶಕ್ತಿ ದೇಶವನ್ನು ಮುನ್ನಡೆಸುವ ಬಗ್ಗೆ ತಮಗೆ ವಿಶ್ವಾಸವಿದೆ ಎಂದರು

ರಾಮನ ಜೀವನ ಕಥೆಯಾದ ರಾಮಾಯಣ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹಲವು ದೇಶಗಳಲ್ಲಿ ಮಾನವ ಕುಲದ ಉದ್ದಾರಕ್ಕೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ಬಣ್ಣಿಸಿದರು ದೇಶದ ಸ್ವಾತಂತ್ರ್ಯಕ್ಷಾಗಿ ನಡೆದ ಸಂಘರ್ಷಗಳು ಆಂದೋಲನಗಳಂತೆಯೇ ಅಯೋಧ್ವೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೂ ಸಂಫರ್ಷಗಳು ಆಂದೋಲನಗಳು ನಡೆಯಬೇಕಾಯಿತು

ಶ್ರೀರಾಮ ಜನ್ಜಭೂಮಿ ಮಂದಿರ ಭಾರತದ ರಾಷ್ಷೀಯ ಮಂದಿರ ಇದು ಕೋಟ್ಯಾಂತರ ಭಾರತೀಯರ ಸಾಮೂಹಿಕ ಸಂಕಲ್ಪದ ಪ್ರತೀಕವಾಗಿದೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಲಿರುವ ಭವ್ಯ ಮಂದಿರ ಭಾರತೀಯ ಸಂಸ್ಕತಿಯ ದ್ಯೋತಕವಾಗಲಿದೆ ಮಂದಿರದ ಭೂಮಿಪೂಜೆಯ ಕ್ಷಣಗಳು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಲಿವೆ

ಅಯೋಧ್ಯೆಯಲ್ಲಿ ಪ್ರಧಾನಿ ಪುರಾಣ ಪ್ರಸಿದ್ದ ಹನುಮಾನ್ಗಡಿ ದೇಗುಲಕ್ಕೂ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಇಂದು ನಡೆದ ಸಮಾರಂಭಕ್ಕೆ ದೇಶದೆಲ್ಲೆಡೆಯಿಂದ ವಿಶೇಷವಾಗಿ ಆಮಂತ್ರಿಸಿದ್ದ ಹಲವು ಧರ್ಮಗಳ ಸಂತರು ಪೀಠಾಧಿಪತಿಗಳು ಧರ್ಮಾಧಿಕಾರಿಗಳು ನೇರವಾಗಿ ಸಾಕ್ಷಿಯಾದರೆ ದೂರದರ್ಶನದ ನೇರ ಪ್ರಸಾರದ ಮೂಲಕ ವಿಶ್ವಾದ್ಯಂತ ಕೋಟ್ಯಾಂತರ ಜನರು ಕಣ್ತುಂಬಿಕೊಂಡರು

ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಭೂಮಿಪೂಜೆ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಶಬರಿ ಆಶ್ರಮದಲ್ಲಿ ನಡೆದ ವಿಶೇಷ ಹೋಮ ಹವನ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ ಅಂಗಡಿ ವಿಧಾನಸಭೆ ಉಪ ಸಭಾಧ್ಯಕ್ಷ ಆನಂದ ಮಾಮನಿ ಮತ್ತಿತರರು ಪಾಲ್ಗೊಂಡಿದ್ದರು ಭಕ್ತೆ ಶಬರಿಯನ್ನು ಭೇಟಿಯಾಗಲು ರಾಮ ಮತ್ತು ಲಕ್ಷ್ಮಣರು ರಾಮದುರ್ಗ ತಾಲೂಕಿನ ಶಬರಿ ಆಶ್ರಮಕ್ಕೆ ಬಂದಿದ್ದರು ಎನ್ನುವ ಐತಿಹ್ಯವಿದೆ ಮೈಸೂರಿನ ಒಂಟಿಕೊಪ್ಪಲು ರಾಮಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಯಾದಗಿರಿ ಜೆಲ್ಲೆಯ ವಿವಿಧ ಪನುಮ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಯಿತು ರಾಯಚೂರು ಜಿಲ್ಲೆಯ ಜೋಡಿ ಪನುಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು

ಸುಧಾಕರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು

ನಾಲ್ಕೇ ಗಂಟೆಯೊಳಗೆ ವರದಿ ನೀಡುವ ಸಾಮರ್ಥ್ಯವನ್ನು ಪ್ರಯೋಗಾಲಯ ಹೊಂದಿದೆ ಎಂದು ಡಾ

ಭಾರತೀಯ ವಿಜ್ಞಾನ ಸಂಸ್ಥೆ ಈ ಮೊಬೈಲ್ ಪ್ರಯೋಗಾಲಯವನ್ನು ಅಭಿವೃದ್ಧಿಪಡಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ವಾನಗಳ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಿದೆ

ರಾಜೀವ್ ಗಾಂಧಿ ಆರೋಗ್ಯ ವಿಜ್ವಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ

ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರುಅಲ್ಪಸಂಖ್ಯಾತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಈ ಸಮುದಾಯಗಳ ಅಭಿವೃದ್ದಿಗೆ ಅಧಿಕಾರಿಗಳು ಶ್ರಮಿಸಬೇಕು ಎಂದರು ಅಲ್ಲಸಂಖ್ಯಾತ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ಆದ್ಯತೆ ನೀಡಿ ಮುಖ್ಯವಾಹಿನಿಗೆ ತರುವ ಅಗತ್ಯವಿದ್ದು

ಮಂಡ್ಯ ಜಿಲ್ಲೆಯ ಕೆ

ಪೇಟೆ ತಾಲೂಕಿನ ಮೂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೊರೋನಾ ಆತಂಕದ ಸಮಯದಲ್ಲಿ ಎಚ್ವರಿಕೆ ಜೀವನ ನಡೆಸುವುದು ಅತ್ವಗತ್ತ ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸುವುದು ಹಾಗೂ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಆಹಾರ ನೀಡಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಒಂದಾಗಬೇಕು ಎಂದು ಕರೆ ನೀಡಿದರು ಬಹು ಅಂಗಾಂಗ ಸಮಸ್ಟೆಯಿಂದ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದ ಶಿರಾ ಕ್ಷೇತ್ರದ ಶಾಸಕ ಬಿ ಸತ್ಯನಾರಾಯಣ ಅವರ ಪಾರ್ಥಿವ ಶರೀರದ ಅಂತ್ಯಕ್ತಿಯೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಹುಟ್ಟೂರಾದ ತುಮಕೂರು ಜೆಲ್ಲೆ ಶಿರಾ ತಾಲೂಕಿನ ಭುವನಹಳ್ಳಯಲ್ಲಿ ನಡೆಯಿತು ಇದಕ್ಕೂ ಮುನ್ನ ತುಮಕೂರಿನಲ್ಲಿರುವ ಜೆಡಿಎಸ್ ಕಜೇರಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಹವಸ್ಥೆ ಮಾಡಲಾಗಿತ್ತು ಜೆಡಿಎಸ್ ವರಿಷ್ಠ ಹೆಚ್

ದೇವೇಗೌಡ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮಾಜಿ ಸಚಿವ ಎಚ್

ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್

ಸತ್ಯನಾರಾಯಣ ನಿಷ್ಠಾವಂತ ರಾಜಕಾರಣೆಯಾಗಿದ್ದರು ಎಂದು ಸ್ಥರಿಸಿದರು

ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೂಲಕ ಅವರಿಗೆ ಅರ್ಥಿಕ ಬಲ ತುಂಬಲಾಗುವುದು ಎಂದು ಜಿಲ್ಲಾ ಮೀನುಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಆರ್ ಗಣೇಶ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಗಣೇಶ್ ತಿಳಿಸಿದ್ದಾರೆ

ಮಾತೃಭಾಷೆ ಪ್ರಾದೇಶಿಕ ಭಾಷೆ ಮತ್ತು ದೇಶದಲ್ಲಿ ಹೆಚ್ಚು ಜನರು ಬಳಸುವ ಹಿಂದಿ ಭಾಷೆ ಕಲಿಸುವ ತ್ರಿಭಾಷಾ ಸೂತ್ರ ಅತ್ಯಂತ ಸೂಕ್ತ ವಿಧಾನವಾಗಿದೆ ಎಂದು ಹೆಸರಾಂತ ಶಿಕ್ಷಣ ತಜ್ಜ ಹಾಗೂ ಮಣಿಪಾಲ್ ಗ್ಲೋಬಲ್ ಎಜುಕೇಶನ್ ಸೇವೆಗಳ ಅಧ್ಯಕ್ಷರಾದ ಟಿ

ಮೋಹನದಾಸ ಪೈ ಅಭಿಪ್ರಾಯ ಪಟ್ಟದ್ದಾರೆ

ವಿದ್ದಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಗಮನ ನೀಡಲಿರುವ ಪರಿಷ್ಟತ ಮೌಲ್ಯ ಮಾಪನ ವ್ಯವಸ್ಥೆ ಪ್ರಾದೇಶಿಕ ಭಾಷೆಗಳಲ್ಲಿ ವಿದ್ಯುನ್ಮಾನ ಕಲಿಕೆಗೆ ಅವಕಾಶ ಮುಂತಾದ ಅತ್ಯುತ್ತಮ ಅಂಶಗಳನ್ನು ನೀತಿ ಒಳಗೊಂಡಿರುವುದು ಸಮರ್ಪಕ ಕ್ರಮವಾಗಿದೆ

ಈ ನಿಟ್ಟನಲ್ಲಿ ಸೋಂಕು ಲಕ್ಷಣ ರಹಿತ ಶ್ರಕರಣಗಳ ನಿರ್ವಹಣೆಗೆ ಪೀಣ್ಯದಲ್ಲಿರುವ ಕೆಎಸ್ಆರ್ಟಿಸಿಯ ಶ್ರೀ ಬಸವೇಶ್ವರ ಬಸ್ ನಿಲ್ದಾಣದಲ್ಲಿ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು

ಕೇಂದ್ರದಲ್ಲಿ ಅಂಬ್ದುಲೆನ್ಸ್ ಸೌಲಭ್ಯ ಹಾಗೂ ಸ್ನಾಬ್ ಸಂಗ್ರಹ ವ್ಯವಸ್ಥೆ ಮಾಡಲಾಗಿದೆ

ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ

ದೇವೇಗೌಡ ಅವರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟದೆ

ಕೊಡಗು ಜಿಲ್ಲೆಯ ಪಲವೆಡೆ ಮರಗಳು ವಿದ್ಯುತ್ ಕಂಬಗಳು ನೆಲಕ್ಕುರುಳ ಬಿದಿದ್ದು ತೆರವುಗೊಳಿಸುವ ಕಾರ್ಯ ನಡೆದಿದೆ ಕಾವೇರಿ ತ್ರಿವೇಣಿ ಸಂಗಮ ತುಂಬಿದ್ದು ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಉಕ್ಕಿ ಹರಿಯುತ್ತಿವೆ ಭಾಗಮಂಡಲದಿಂದ ಮಡಿಕೇರಿ ಮತ್ತು ನಾಪೋಕ್ಲ ಕಡೆಗೆ ತೆರಳುವ ರಸ್ತೆ ಜಲಾವೃತಗೊಂಡಿದ್ದು ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ ಕೆಲವೆಡೆ ಭೂ ಕುಸಿತವಾಗಿದ್ದು ಸಾರ್ವಜನಿಕರು ಮುನೈಚ್ಗರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ಕೋರಿದ್ದಾರೆ

ಕುಮಟಾ ಅಂಕೋಲಾ ಸೇರಿದಂತೆ ಹಲವೆಡೆ ನೆರೆ ಭೀತಿ ಇದ್ದು ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿ ಅಗತ್ಯವಿದ್ದಲ್ಲಿ ಗಂಜಿ ಕೇಂದ್ರ ತೆರೆಯುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ

ನದಿ ಹಳ್ಳಕೊಳ್ಳ ತುಂಬ ಹಹಿಯುತ್ತಿದ್ದು ನದಿಗಳಲ್ಲಿ ನೀರಿನ ಮಟ್ಟ ಏರುತ್ತಿದ್ದೆ ಜಿಲ್ಲೆಯ ಖಾನಾಪೂರ ತಾಲೂಕಿನ ಅರಣ್ಯ ಪ್ರದೇಶ ಸೇರಿ ಸುತ್ತಮುತ್ತ ಭಾರೀ ಮಳೆಯಾಗುತ್ತಿದ್ದು ಮಲಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಾಗಿದೆ ಅನೇಕ ಕಡೆ ರಸ್ತೆಗಳು ನೀರಿನಿಂದ ಆವೃತ್ತವಾಗಿದ್ದು ಸಂಪರ್ಕ ಕಡಿತಗೊಂಡಿದೆ

ಹುಕ್ಕೇರಿ ತಾಲೂಕಿನ ಮಾರ್ಕಂಡೇಯ ನದಿ ನೀರಿನ ಮಟ್ಟ ಹೆಚ್ಚಾಗಿದ್ದು

ನೀರು ಬಿಡುಗಡೆ ಹಿನ್ನೆಲೆ ನಂಜನಗೂಡಿಗೆ ಪ್ರವಾಪ ಭೀತಿ ಎದುರಾಗಲಿದೆ

ಮತ್ತಪ್ಪು ನೀರು ಬಿಟ್ಟರೆ ಮೂರು ಸೇತುವೆಗಳು ಮುಳುಗಡೆಯಾಗಲಿವೆ

ಟಿ ಮೇಘನಾ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನು ಇಂದು ಭೇಟಿಯಾದರು ಕುಮಾರಿ ಕೆ

ಮೇಘನಾ ಪ್ರಸ್ತುತ ಕೆಎಎಸ್ ಅಧಿಕಾರಿಯಾಗಿದ್ದು ರಾಜ್ಯ ಖಜಾನೆ ನಿರ್ದೇಶನಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ